ಹತ್ತು ಮಂದಿ ನೂತನ ಸಚಿವರಿಗೆ ಖಾತೆ ಹಂಚಿಕೆ ರಮೇಶ್ ಜಾರಿಕಿಹೊಳಿಗೆ ಜಲಸಂಪನ್ನೂಲ ಸೋಮಶೇಖರ್ಗೆ ಸಹಕಾರಿ ಖಾತೆ

ಎಸ್ ಯಡಿಯೂರಪ್ಪ ಇಂದು ಆದೇಶ ಹೊರಡಿಸಿದ್ದಾರೆ ಸಚಿವ ರಮೇಶ್ ಜಾರಕಿಹೊಳಿ ಅವರಿಗೆ ಜಲಸಂಪನ್ನೂಲ ಬಾತೆ ಡಾ

ಸುಧಾಕರ್ ಅವರಿಗೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಆನಂದ್ ಸಿಂಗ್ ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆ ಶಿವರಾಮ್ ಹೆಬ್ಬಾರ್ ಅವರಿಗೆ ಕಾರ್ಮಿಕ ಖಾತೆ ಹಂಚಿಕೆ ಮಾಡಲಾಗಿದೆ ಇನ್ನು

ಸೋಮಶೇಖರ್ ಅವರಿಗೆ ಸಪಕಾರ ಖಾತೆ ಬಿ

ಪಾಟೀಲ್ ಅವರಿಗೆ ಅರಣ್ಣ ಖಾತೆ ಪಂಚಿಕೆ ಮಾಡಲಾಗಿದೆ ಸಚಿವ ದೈರತಿ ಬಸವರಾಜು ಅವರಿಗೆ ನಗರಾಭಿವೃದ್ದಿ ಖಾತೆ ಮತ್ತು ಶ್ರೀಮಂತ ಪಾಟೀಲ್ ಅವರಿಗೆ ಜವಳ ಖಾತೆ ನೀಡಿದ್ದರೆ ಸಚಿವ ನಾರಾಯಣಗೌಡ ಅವರಿಗೆ ಪೌರಾಡಳತ ತೋಟಗಾರಿಕೆ ಮತ್ತು ರೇಷ್ನೆ ಖಾತೆ ಪಂಚಿಕೆ ಮಾಡಿ ಆದೇಶ ಹೊರಡಿಸಲಾಗಿದೆ ಇನ್ನು ಉಪಮುಖ್ಯಮಂತ್ರಿ ಲಕ್ಷ್ಣ ಸವದಿ ಅವರ ಬಳಿಯಿದ್ದ ಕೃಷಿ ಖಾತೆ ಹಿಂಪಡೆದು ಅದನ್ನು ಹೆಚ್ಚುವರಿಯಾಗಿ ಗೃಪ ಸಚಿವ ಬಸವರಾಜ ಬೊಮ್ಹಾಯಿ ಅವರಿಗೆ ನೀಡಲಾಗಿದೆ

ಎಸ್ ಯಡಿಯೂರಪ್ಪ ವಿವಿಧ ಇಲಾಖೆಗಳ ಅಧಿಕಾರಿಗಳೊಡನೆ ಆಯವ್ಲಯ ಪೂರ್ವಭಾವಿ ಸಭೆಗಳನ್ನು ನಡೆಸಿದರು ಇಂದು ಅವರು ವಾಣಿಜ್ಞ ಸಾರಿಗೆ ಅಬಕಾರಿ ಭೂ ಮಾರುಕಟ್ಲೆ ಬ್ರಹತ್ ಮತ್ತು ಮಧ್ಯಮ ಕ್ಲೆಗಾರಿಕೆ ಸಾರ್ವಜನಿಕ ಉದ್ಗಿವೆ ಜವಳಿ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಪ್ರತಿನಿಧಿಗಳೊಡನೆ ಸಭೆ ನಡೆಸಿ ಆಯವ್ಯಯ ಕುರಿತು ಚರ್ಚಿಸಿದರು ವಾಣಿಜ್ಞ ಮತ್ತು ಕೈಗಾರಿಕಾ ಇಲಾಖೆಯ ಬೃಹತ್ ಬಂಡವಾಳ ಹೂಡಿಕೆ ಪ್ರಸ್ತಾವಗಳನ್ನು ಪರಿತೀಲಿಸಿ ವಿಶೇಷ ರಿಯಾಯಿತಿ ಮತ್ತು ಉತ್ತೇಜನ ಮಂಜೂರು ಮಾಡುವ ಕುರಿತಂತೆ ಮುಖ್ಯಮಂತ್ರಿ ಇಂದು ಸಂಜೆ ಸಚಿವ ಸಂಪುಟ ಉಪಸಮಿತಿ ಸಭೆ ನಡೆಸಲಿದ್ದಾರೆ

ವಿದ್ಯಾರ್ಥಿಗಳ ದೃಷ್ಟಿಯಿಂದ ಶಿಕ್ಷಕರ ಕೊರತೆಯನ್ನು ನೀಗಿಸುವ ಸಲುವಾಗಿ ಈ ವರ್ಷದ ವೇಳೆಗೆ ಅತಿಥಿ ಶಿಕ್ಷಕರನ್ನು ನೇಮಿಸಿಕೊಂಡು ಅವರಿಗೆ ತರಟೇತಿ ನೀಡಿ ಭೋದನೆಗೆ ಅವಕಾಶ ಕಲ್ಪಿಸಲಾಗುವುದು ಇದರಲ್ಲಿ ಯಾವುದೇ ಗೊಂದಲಕ್ಷೆ ಆಸ್ವದವಿಲ್ಲ ಎಂದು ಸಚಿವ ಸುರೇಶ್ ಕುಮಾರ್ ಸ್ಪಷ್ಟಪಡಿಸಿದರು ಈ ಮೊದಲು ಮೈಸೂರಿನ ಮಾನಸ ಗಂಗೋತ್ರಿ ವಿಜ್ವಾನ ಭವನದಲ್ಲಿ ವಿಜ್ವಾನ ಸಂವಾದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಸಚಿವ ಸುರೇಶ್ ಕುಮಾರ್ ಪಕ್ಷ ಪುಸ್ತಕದಿಂದ ಟಿಪ್ಪು ವಿಷಯ ಕೈಬಿಡುವ ಕುರಿತು ವಿಸ್ತತ ಚರ್ಚೆ ಆಗಬೇಕಿದ್ಲು ಇದಕ್ಕಾಗಿ ಇನ್ನೊಂದು ಸಮಿತಿ ರಚಿಸಲಾಗುವುದು ಎಂದರು ಕೇಂದ್ರ ಸರ್ಕಾರದ ಏಕ್ ಭಾರತ್ ಶ್ರೇಷ್ಮ್ ಭಾರತ್ ಅಭಿಯಾನ ಇಂದು ದೇಶಾದ್ಯಂತ ಆರಂಭಗೊಂಡಿದೆ

ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ನಡುವೆ ರಾಷ್ಷೀಯ ಸಮಗ್ರತೆಯ ಭಾವವನ್ನು ಈ ಅಭಿಯಾನ ಉತ್ತೇಜಸಲಿದೆ

ಈ ಯೋಜನೆಯಡಿ ಕರ್ನಾಟಕ ಮತ್ತು ಉತ್ತರಾಖಂಡ್ ರಾಜ್ಯಗಳನ್ನು ಜೋಡಿ ರಾಜ್ಯಗಳೆಂದು ಪರಿಗಣಿಸಲಾಗಿದೆ

ನ್ಯಾಯಮೂರ್ತಿ ಅರುಣ್ಮಿಶ್ರಾ ನೇತೃತ್ವದ ಪೀಠ ಇಂದು ಈ ಕುರಿತ ವಿಚಾರಣೆಯನ್ನು ನಡೆಸಿತು ಈ ಕಾಯ್ದೆಯಡಿ ಎಸ್ತಿ ಎಸ್ಸಿ ಸಮುದಾಯದವರ ಮೇಲಿನ ದೌರ್ಜನ್ನ ಪ್ರಕರಣಗಳಲ್ಲಿ ಎಫ್ಐಆರ್ ದಾಖಲಿಸುವ ಮೊದಲು ಪೂರ್ವಭಾವಿ ತನಿಖೆ ನಡೆಸಬೇಕಾದ ಅಗತ್ತವಿಲ್ಲ ಹಾಗೂ ಅದಕ್ಕೆ ಹಿರಿಯ ಹೊಲೀಸ್ ಅಧಿಕಾರಿಗಳ ಅನುಮೋದನೆ ಪಡೆಯಬೇಕಾದ ಅಗತ್ತವೂ ಇಲ್ಲ ಎಂದು ನ್ಯಾಯಪೀಠ ತಿಳಿಸಿತು ಸಮಾಜದಲ್ಲಿ ನಮ್ಮೊಂದಿಗೆ ಜೀವಿಸುವ ಪ್ರತಿಯೊಬ್ಬರನ್ನೂ ಸಮಾನವಾಗಿ ಕಾಣಬೇಕಾಗಿರುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಮತ್ತು ಜವಾಬ್ದಾರಿಯಾಗಿದೆ ಆ ಮೂಲಕವೇ ಸಹೋದರತೆಯ ಪರಿಕಲ್ಲನೆಗೆ ಒಂದು ಅರ್ಥ ಬರುತ್ತದೆ ಎಂದು ನ್ನಾಯಪೀಠದ ಮತ್ತೊಬ್ಲ ಸದಸ್ನರಾದ ನ್ನಾಯಮೂರ್ತಿ ರವೀಂದ್ರ ಭೆಚ್ ಹೇಳಿದರು ಎಸ್ತಿ ಎಸ್ತಿ ಕಾಯ್ಸೆಯಡಿ ಮೇಲ್ನೋಟಕ್ಕೆ ಯಾವುದೇ ದೋಷ ಕಂಡು ಬರದೇ ಇರುವ ಪ್ರಕರಣದಲ್ಲಿ ಎಫ್ಐಆರ್ಅನ್ನು ನ್ಯಾಯಾಲಯ ರದ್ದುಪಡಿಸಬಹುದಾಗಿದೆ ಮತ್ತು ನಿರೀಕ್ಷಣಾ ಜಾಮೀನು ನೀಡುವ ಅವಕಾಶ ಉದಾರವಾಗಿ ಬಳಕೆಯಾದಲ್ಲಿ ಇಂತಹ ಮಹತ್ತದ ಕಾಯ್ದೆಯೊಂದನ್ನು ರೂಪಿಸಿರುವ ಸಂಸತ್ತಿನ ಉದ್ದೇಶವೇ ವಿಫಲವಾಗುತ್ತದೆ ಎಂದು ಅವರು ವಿವರಿಸಿದರು

ಬೆಂಗಳೂರಿನಲ್ಲಿಂದು ನಡೆದ ಸುದ್ಲಿಗೋಷ್ನಿಯಲ್ಲಿ ಮಾತನಾಡಿದ ಅವರು ಈ ವಿಚಾರದಲ್ಲಿ ಪ್ರಧಾನ ಮಂತ್ರಿಗಳು ಸರ್ವಪಕ್ಷ ಸಭೆ ಕರೆಯಬೇಕು ಪರಿತಿಷ್ಲ ಜಾತಿ ಪಂಗಡ ಮೀಸಲಾತಿ ಸಂವಿಧಾನದ ಮೂಲ ಆಶಯವಾಗಿದೆ ಸುಪ್ರೀಂಕೋರ್ಟ್ ತೀರ್ಮ ಸಂವಿಧಾನದ ಮೂಲ ಆಶಯಕ್ಕೆ ವಿರುದ್ದವಾದುದು ಎಂದು ತಿಳಿಸಿದರು

ಜಲ ನಿರ್ವಹಣೆ ಸರಿಯಾಗಿಲ್ಲದ ಕಾರಣ ಸಾರ್ವಜನಿರಿಗೆ ಶುದ್ದ ಕುಡಿಯುವ ನೀರು ಪೂರೈಕೆ ಮಾಡಲಾಗುತಿಲ್ಲ ಎಂದು ಉಪಮುಖ್ಯಮಂತ್ರಿ ಗೋವಿಂದ ಎಂ ಕಾರಜೋಳ ಹೇಳಿದ್ದಾರೆ

ಅವು ನಾಶವಾಗುತ್ತಿವೆ ಜಲಾನಯನ ಕಾಮಗಾರಿಗಳನ್ನು ವ್ಯವಸ್ತುತವಾಗಿ ಕೈಗೊಳ್ಳಲು ಕ್ರಮ ತೆಗೆದುಕೊಳ್ಲಬೇಕಾಗಿದೆ ಎಂದರು ಪ್ರತಿ ಜೆಲ್ಲೆಗೊಂದು ಮಾದರಿ ಗ್ರಾಮವನ್ನು ಆಯ್ಲೆ ಮಾಡಿ ಮಳೆ ನೀರು ಕೊಯ್ಲು ಅಳವಡಿಕೆ ಮತ್ತು ಬಯಲು ಬಹಿರ್ದೆಷೆ ಮುಕ್ತ ಮಾಡುವಂತೆ ಜನಜಾಗ್ಟತಿ ಮೂಡಿಸಬೇಕು ಎಂದರು

ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೊಡುಗು ಜಿಲ್ಲೆಯಲ್ಲಿ ಎಲ್ಲಿ ಭೂಕುಸಿತ ಉಂಟಾಗುತ್ತದಯೋ ಅಂತಪ ಪ್ರದೇಶವನ್ನು ಗುರುತಿಸಿ ಕೆಲ ನಿಬಂಧನೆಗಳೊಂದಿಗೆ ಭೂಪರಿವರ್ತನೆ ಮಾಡುವ ಬಗ್ಗೆ ಇಂದು ನಡೆದ ಸಭೆಯಲ್ಲಿ ಅಲ್ಲಿಯ ಜನಪ್ರತಿನಿಧಿಗಳೊಂದಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು

ಎಸ್ ಯಡಿಯೂರಪ್ಪ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು

ಎನ್ ಅಕ್ಷಥ್ ನಾರಾಯಣ ಕಂದಾಯ ಸಚಿವ ಆರ್ ಅಶೋಕ್ ಉಪಸ್ನಿತರಿದ್ದರು